ಈ ಮೊದಲು ಕ್ರೀಡಾಪಟುಗಳನ್ನು ನೇರ ನೇಮಕಾತಿ ಮಾಡಿಕೊಳ್ಳಲಾಗುತ್ತಿತ್ತು ಈಗ ಈ ನೇರ ನೇಮಕಾತಿ ಇಲ್ಲ ಹೀಗಾಗಿ ನಿಯಮಕ್ಕೆ ಬದಲಾವಣೆ ತಂದು ನೇರ ನೇಮಕಾತಿಗೆ ಅವಕಾಶ ನೀಡಲಾಗುವುದು ಎಂದು ಹೇಳಿದರು

ಹಾವೇರಿಯಲ್ಲಿ ನಿನ್ನೆ ಪ್ರೌಢಶಾಲಾ ಶಿಕ್ಷಕರಿಗಾಗಿ ಆಯೋಜಿಸಿದ್ದ ಕಾರ್ಯಾಗಾರ ಹಾಗೂ ಅಭಿನಂದನಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ಶಿಕ್ಷಕರ ನೇಮಕಾತಿ ಮಾತೃಭಾಷೆ ಶಿಕ್ಷಣ ವಿದ್ವಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಸೇರಿದಂತೆ ಹಲವು ಶೈಕ್ಷಣಿಕ ಸಮಸ್ಥೆಗಳನ್ನು ಪರಿಹರಿಸಲು ಸಂಬಂಧಿಸಿದ ಇಲಾಖೆ ಸಚಿವರು ಹಾಗೂ ಅಧಿಕಾರಿಗಳ ಸಭೆ ನಡೆಸಿ ಪರಿಹಾರ ಕಂಡುಕೊಳ್ಳಲಾಗುವುದು ಎಂದರು ಇಂದು ಆಂಗ್ಲಮಾಧ್ಯಮ ವ್ಯಾಮೋಹ ಹೆಚ್ಚಾಗಿದ್ದು ಖಾಸಗಿ ಶಾಲೆಗಳ ಹಾಳಿ ಅಧಿಕವಾಗಿದೆ ಕನ್ನಡ ಮಾಧ್ಯಮ ಶಾಲುಗಳು ಮುಚ್ಚುವ ಹಂತ ತಲುಪಿವೆ

ಮಹೇಶ್ ತಿಳಿಸಿದ್ದಾರೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಿಕ್ಷಕರು ಸಮಯಕ್ಕೆ ಶಾಲೆಗಳಿಗೆ ಸರಿಯಾಗಿ ಬರುತ್ತಿದ್ದಾರೆಯೇ ಎಂಬುದನ್ನು ಪಾರದರ್ಶಕವಾಗಿ ಖಾತರಿ ಪಡಿಡಿಕೊಳ್ಳಲು ಇಲಾಖೆ ಈ ಕ್ರಮಕ್ಕೆ ಮುಂದಾಗಿದೆ ಇದಕ್ಕಾಗಿ ಅನುದಾನ ಮೀಸಲಿರಿಸಲಾಗಿದೆ ಎಂದರು ಖಾಸಗಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಗೂ ಉಚಿತ ಬಸ್ ಪಾಸ್ ನೀಡಿದರೆ ಆಗುವ ಹೊರೆ ಕುರಿತು ಸಾರಿಗೆ ಸಚಿವರು ಮುಖ್ಯಮಂತ್ರಿಗೆ ಮಾಹಿತಿ ಸಹಿತ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಅಂತಿಮವಾಗಿ ಮುಖ್ಯಮಂತ್ರಿ ಈ ಕುರಿತು ನಿರ್ಧಾರ ಪ್ರಕಟಿಸಲಿದ್ದಾರೆ ಎಂದು ಸಚಿವರು ತಿಳಿಸಿದರು

ಶಿವಶಂಕರರೆಡ್ಡಿ ಸಲಹೆ ನೀಡಿದ್ದಾರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಆಯೋಜಿಸಿದ್ದ ರೈತರ ಉತ್ಪನ್ನಗಳಿಗೆ ಲಾಭದಾಯಕ ಬೆಲೆ ಮತ್ತು ಸಧ್ಯಡ ಮಾರುಕಟ್ಟೆ ಕೇಂದ್ರದ ನೂತನ ಯೋಜನೆಗಳ ಸಮಗ್ರ ವಿಶ್ಲೇಷಣ ಕುರಿತ ರಾಷ್ಟಮಟ್ಟದ ತಾಂತ್ರಿಕ ಕಾರ್ಯಾಗಾರದಲ್ಲಿ ಅವರು ಮಾತನಡಿದರು ಸಾಲಮನ್ನದಂಥ ಯೋಜನೆಗಳು ರೈತರ ಅಲ್ಪಮಟ್ಟನ ಹೊರೆ ಕಡಿಮೆ ಮಾಡಿದೆ ಸಮಸ್ಥೆಗಳಿಂದ ಸಂಪೂರ್ಣ ಪರಿಹಾರ ಪಡೆಯುವಂಥ ಕ್ರಮಗಳ ಬಗ್ಗೆ ಚಿಂತನೆ ನಡೆಸುವುದು ಸದ್ಯದ ತುರ್ತು ಅಗತ್ಯ ಎಂದರು ಬೇರೆ ದೇಶಗಳ ರೈತರಿಗೆ ಹೋಲಿಸಿದಲ್ಲಿ ನಮ್ಮ ದೇಶದ ರೈತರು ಬೆಳೆಯುವ ಪ್ರತಿ ಹೆಕ್ಟೇರಿನ ಉತ್ಪಾದನೆ ಕಡಿಮೆ ಉತ್ಪಾದನೆ ಹೆಚ್ಚಿಸುವತ್ತ ಹಾಗೂ ರೈತರ ಆದಾಯ ದ್ವಿಗುಣಗೊಳಿಸುವ ಗುರಿ ಹೊತ್ತಿರುವ ಕೇಂದ್ರ ಸರ್ಕಾರ ಮಾರುಕಟ್ಟೆ ಹಾಗೂ ಉತ್ಪನ್ನ ಸಾಗಾಣೆ ವಿಧಾನಗಳ ಬಗ್ಗೆ ಹೆಚ್ಚಿನ ಒತ್ತು ನೀಡುವ ಅಗತ್ಯವಿದೆ ಎಂದು ಸಚಿವರು ಹೇಳಿದರು

ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಖರೀದಿ ಒಪ್ಪಂದ ಬಹಿರಂಗ ಪಡಿಸದಿದ್ದರೆ ಪಕ್ಷ ಬೀದಿಗಿಳಿದು ಹೋರಾಟ ನಡೆಸಲಿದೆ ಎಂದರು ಈ ಒಪ್ಪಂದ ಬಹಿರಂಗ ಪಡಿಸಬಾರದೆಂಬ ನಿರ್ಬಂಧವಿಲ್ಲ ಆದರೆ ಕೇಂದ್ರ ಸರ್ಕಾರ ಸುಳ್ಳು ಮಾಹಿತಿ ನೀಡುತ್ತಿದೆ ಕೂಡಲೇ ಒಪ್ಪಂದದ ಮಾಹಿತಿಯನ್ನು ಬಹಿರಂಗ ಪಡಿಸುವಂತೆ ಅವರು ಆಗ್ರಹಿಸಿದರು

ದಾವಣಗೆರೆಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಿಲ್ಲ ಅನ್ನುವ ಕಲ್ಪನೆ ಸಾಕಷ್ಟು ಜನರಲ್ಲಿ ಈಗಲೂ ಇದೆ ಅಂಥಹ ಭಾವನೆಯನ್ನು ಸರ್ಕಾರ ನಿವಾರಿಸುತ್ತದೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಸಂಬಂಧ ಕಾಂಗ್ರೆಸ್ ಸರ್ಕಾರ ಘೋಷಿಸಿದ್ದ ಎಲ್ಲ ಯೋಜನೆಗಳನ್ನು ಸಮ್ಮಶ್ರ ಸರ್ಕಾರದ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಮುಂದುವರಿಸುತ್ತಾರೆ ಎಂದರು ಲೋಕಸಭಾ ಚುನಾವಣೆಗೆ ಪಕ್ಷವನ್ನು ತಳಮಟ್ಟದಿಂದ ಗಟ್ಟಿಗೊಳಿಸುವ ಸಂಬಂಧ ರಾಜ್ಯಾದ್ಯಂತ ಪ್ರವಾಸ ಕೈಗೊಳ್ಳಲಾಗಿದೆ ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ನಿರೀಕ್ಷಿಸಿದಷ್ಟು ಸ್ಥಾನ ಬರಲಿಲ್ಲ ಪಕ್ಷದ ಸಾಧನೆಗಳನ್ನು ಮನೆ ಮನೆಗೆ ಮುಟ್ಟಸಲು ವಿಫಲವಾಗಿದ್ದೇ ಅಧಿಕಾರ ಕಳೆದುಕೊಳ್ಳಲು ಕಾರಣವಾಯಿತು ಎಂದು ವಿಶ್ಲೇಷಿಸಿದರು

ರಾಜ್ಯಸಭೆಯಲ್ಲಿ ನಿನ್ನೆ ಈ ಮಾಹಿತಿ ನೀಡಿದ ಅವರು ಸುಳ್ಳು ಸುದ್ದಿ ಮತ್ತು ವದಂತಿಗಳನ್ನು ಬ್ಲಾಕ್ ಮಾಡುವ ಮತ್ತು ಜಾಲತಾಣಗಳಿಂದ ತೆಗೆಯುವ ಆಯ್ಕೆ ನೀಡಲು ಸೂಚಿಸಲಾಗಿದೆ ಇದಲ್ಲದೇ ಸೈಬರ್ ದಾಳಿ ತಡೆಯಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು

ಶೋಷಿತರ ಪುನರ್ ವಸತಿಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಸಚಿವೆ ಮೇನಕಾ ಗಾಂಧಿ ಹೇಳಿದ್ದಾರೆ ಲೋಕಸಭೆಯಲ್ಲಿ ನಿನ್ನೆ ಮಾನವ ಅಕ್ರಮ ಸಾಗಾಣೆ ತಡೆ ಮತ್ತು ಪುನರ್ ವಸತಿ ಮಸೂದೆ ಮಂಡಿಸಿದ ಅವರು ಇದೇ ಪ್ರಥಮ ಬಾರಿಗೆ ಮಾನವ ಅಕ್ರಮ ಸಾಗಾಣಿಯನ್ನು ಗಂಭೀರ ಅಪರಾಧವಾಗಿ ಪರಿಗಣಿಸಲಾಗಿದೆ ಎಂದರು ಮಸೂದೆ ರೂಪಿಸುವಾಗ ಈ ವಲಯದ ಎಲ್ಲ ಪ್ರತಿನಿಧಿಗಳ ಸಲಹೆ ಪಡೆಯಲಾಗಿದ್ದು ಅಂತರರಾಜ್ಯ ಪ್ರಕರಣಗಳ ಸಮಸ್ಥೆಗಳಗೂ ಪರಿಹಾರ ಕಂಡುಕೊಳ್ಳಲಾಗಿದೆ ಈ ಕಾನೂನು ವಿದೇಶಿ ಅಪರಾಧಿಗಳಗೂ ಅನ್ವಯವಾಗಲಿದೆ ಎಂದರು

ಈ ವಿದ್ಯಮಾನವನ್ನು ಬರಿಗಣ್ಣಿನಿಂದ ನೋಡಬಹುದು ಭೂಮಿಯ ವಾತಾವರಣದಲ್ಲಿ ಹಾದುಹೋಗುವ ಸೂರ್ಯನ ಕಿರಣಗಳ ಚದುರುವಿಕೆಯಿಂದ ಚಂದ್ರನು ರಕ್ತವರ್ಣದಲ್ಲಿ ಕಂಡುಬರುತ್ತಾನೆ

ಈ ಸಂದರ್ಭದಲ್ಲಿ ಕಾರ್ಗಿಲ್ ಯುದ್ದದ ವೇಳೆ ಹುತಾತ್ವರಾದ ಯೋಧರಿಗೆ ಗೌರವ ಸಲ್ಲಿಸಲಾಯಿತು ಬೆಂಗಳೂರಿನ ಇಂದಿರಾಗಾಂಧಿ ಸಂಗೀತ ಕಾರಂಜಿ ಉದ್ದಾನವನದಲ್ಲಿರುವ ರಾಷ್ಷೀಯ ಮಿಲಿಟರಿ ಸ್ನಾರಕದಲ್ಲಿ ಹಮ್ಸಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಹುತಾತ್ಮ ಯೋಧರ ಗೌರವಾರ್ಥ ಸ್ಮಾರಕಕ್ಕೆ ಪುಷ್ಪಗುಚ್ವವಿರಸಿ ಗೌರವ ಸಲ್ಲಿಸಿದರು

ರೈತರ ಸಂಪೂರ್ಣ ಸಾಲ ಮನ್ನಾ ಸೇರಿದಂತೆ ಪ್ರಮುಖ ಸಮಸ್ಥೆಗಳಿಗೆ ಪರಿಹಾರ ಒದಗಿಸುವಂತೆ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿ ಬಿಜೆಪಿ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ರಾಮನಗರದಿಂದ ಬೆಂಗಳೂರಿನವರೆಗೆ ಹಮ್ಮಿಕೊಂಡಿರುವ ಮೂರು ದಿನಗಳ ಪಾದಾಯಾತ್ರೆ ನಿನ್ನೆ ಆರಂಭಗೊಂಡಿತು ಸಂಗ್ರಾಂಗ್ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ದಾವಣಗೆರೆಯಲ್ಲಿ ನಿನ್ನೆ ವಿದ್ಕಾರ್ಥಿಗಳು ಜಾಗೃತಿ ಜಾಥಾ ನಡೆಸಿದರು

ಶಿವರಾಮು ಕಾಡನ ಕುಪ್ಪೆ ನಿನ್ನೆ ಮೈಸೂರಿನಲ್ಲಿ ನಿಧನರಾದರು